ಕಾರ್ಯಕ್ರಮ ಆಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗಿ

ಸಂಚಾರಿ ಚಲನ್ಗಳ ಆನ್ಲೈನ್ ಪಾವತಿಗಾಗಿ ದೆಹಲಿ ಜಿಲ್ಲಾ ನ್ಯಾಯಾಲಯದಿಂದ ವೆಬ್ ಪೋರ್ಟಲ್ ಆರಂಭ

ಸಿಂಗಾಪುರ್ನಿಂದ ಆಗಮಿಸಿದ್ದ ವಿಶೇಷ ಒಲಿಂಪಿಕ್ಸ್ ಕ್ರೀಡಾ ಜ್ಯೋತಿ ಸ್ವೀಕರಿಸಿದ ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು

ಕಾರ್ಗಿಲ್ ವಿಜಯೋತ್ಸವವನ್ನು ನಿನ್ನೆ ದೇಶಾದ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು

ಈ ವರ್ಷದ ಆಚರಣೆಯ ಮುಖ್ಯ ಧ್ನೇಯ ಸ್ಕರಣೆ ಸಂತೋಷ ಮತ್ತು ನವೀಕರಣ ಎನ್ನುವುದಾಗಿದೆ ಕಾರ್ಗಿಲ್ ವಿಜಯ ದಿನದ ಅಂಗವಾಗಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಉಪರಾಷ್ಷಪತಿ ಎಂ ವೆಂಕಯ್ಲನಾಯ್ಲು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹಾಗೂ ರಕ್ಷಣ ಸಚಿವ ರಾಜನಾಥ್ ಸಿಂಗ್ ಅವರು ಆಪರೇಷನ್ ವಿಜಯ್ ಕಾರ್ಯಾಚರಣೆಯಲ್ಲಿ ಹುತಾತ್ತರಾದ ಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ಕಾರ್ಗಿಲ್ ಯುಧ್ರದ ಪುತಾತ್ರರ ಪೋಷಕರು ಹಾಗೂ ಸೇವೆ ಸಲ್ಲಿಸುತ್ತಿರುವ ಸ್ಸೆನಿಕರಿಗೆ ಅವರ ಶೌರ್ಯಕ್ಕೆ ಗೌರವ ಸಲ್ಲಿಸಲು ಕೇಂದ್ರ ಸರ್ಕಾರ ಪತ್ರ ಬರೆಯಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ನವದೆಹಲಿಯಲ್ಲಿ ನಿನ್ನೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ರಾಜನಾಥ್ ಸಿಂಗ್ ಅವರು ಗಡಿ ಪ್ರದೇಶಗಳಲ್ಲಿ ಪ್ರತಿಕೂಲ ಸ್ನಾವೇಶಗಳಲ್ಲಿ ದೇಶದ ರಕ್ಷಣೆಗಾಗಿ ಸೇವೆ ಸಲ್ಲಿಸುತ್ತಿರುವ ಈ ಧ್ವೆರ್ಯತಾಲಿ ಸ್ನೆನಿಕರು ತಮ್ನ ಶೌರ್ಯ ಮತ್ತು ತ್ನಾಗದಿಂದ ಇಡೀ ರಾಷ್ಟದ ಸುರಕ್ಷತೆಗೆ ತ್ರಮಿಸಿ ಹೆಮ್ನೆ ಪಡುವಂತೆ ಮಾಡಿರುವುದನ್ನು ಈ ಪತ್ರಗಳಲ್ಲಿ ಕೇಂದ್ರ ಸರ್ಕಾರ ವಿವರಿಸಲಿದೆ ಎಂದು ಹೇಳಿದರು

ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶ ಸುರಕ್ಷತೆಯಾಗಿದೆ

ರಾಜ್ಯಪಾಲ ವಜೂಭಾಯಿ ವಾಲಾ ನೂತನ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು ಬಿಜೆಪಿ ರಾಜ್ಯಾದ್ಲಕ್ಷ ಬಿ

ಸಮಾರಂಭಕ್ಷೆ ಸಾಕ್ಷಿಯಾದ ಪಲವು ಗಣ್ಯರು ನೂತನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ಅಭಿನಂದಿಸಿದರು ನೂತನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಅಭಿನಂದಿಸಿದ್ದಾರೆ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಸ್ಥಿರ ರೈತರ ಪರ ಆಡಳಿತ ಹಾಗೂ ರಾಜ್ಯ ಅಭಿವೃದ್ದಿಗೆ ಹೆಚ್ಚಿನ ಒತ್ತು ನೀಡಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ತೀಕರಿಸಿದ ನಂತರ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಸಿದ ಯಡಿಯೂರಪ್ಪ ಪಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ನಾನ್ ಯೋಜನೆಗೆ ರಾಜ್ಯ ಸರ್ಕಾರದಿಂದ ಪಣ ಸಂದಾಯ ಮಾಡುವುದಾಗಿ ತೆಳಿಸಿರುವ ಅವರು ಈ ಯೋಜನೆಯಡಿ ನೋಂದಣಿ ಮಾಡಿರುವ ಅರ್ಹ ರೈತರಿಗೆ ಎರಡು ಕಂತುಗಳಲ್ಲಿ ತಲಾ ಎರಡು ಸಾವಿರ ರೂಪಾಯಿಗಳಂತೆ ನಾಲ್ಲು ಸಾವಿರ ರೂಪಾಯಿ ಪಾವತಿಸುವುದಾಗಿ ಹೇಳಿದರು ನೇಕಾರರ ಸಾಲ ಮನ್ನಾ ಮಾಡಲು ನಿರ್ಧರಿಸಲಾಗಿದೆ ನೇಕಾರರ ಸಾಲ ನೂರು ಕೋಟ ರೂಪಾಯಿಗಳಷಿದ್ದು ಈ ಮೊತ್ತವನ್ನು ಸಂಪೂರ್ಣ ಮನ್ನಾ ಮಾಡುವುದಾಗಿ ಇದೇ ಸಂದರ್ಭದಲ್ಲಿ ಅವರು ಪ್ರಕಟಿಸಿದರು

ಹೆಡ್ ಭಾರತವು ಇತರೆ ಬ್ರಿಕ್ಸ್ ರಾಷ್ಸಗಳೊಂದಿಗೆ ಭಯೋತ್ವಾದಕ ಜಾಲಗಳಗೆ ಮತ್ತು ತಮ್ನ ಪ್ರದೇಶಗಳಲ್ಲಿನ ಭಯೋತ್ವಾದಕ ಚಟುವಟಿಕೆಗಳಗೆ ಹಣಕಾಸಿನ ನೆರವು ನೀಡುವುದನ್ನು ತಡೆಗಟ್ಟಲು ಎಲ್ಲಾ ದೇಶಗಳಿಗೆ ಕರೆ ನೀಡಿದೆ

ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ರಾಜ್ಯ ಸಚಿವ ವಿ

ಸಿಂಗ್ ಅವರು ಭಾರತದ ಪ್ರತಿನಿಧಿಯಾಗಿ ಸಭೆಯಲ್ಲಿ ಭಾಗವಹಿಸಿದ್ದರು ಭಯೋತ್ವಾದನೆ ನಿರ್ಮೂಲನೆಗೆ ದೇಶಗಳು ವಹಿಸಿಕೊಳ್ಟಬಹುದಾದ ಪ್ರಾಥಮಿಕ ಪಾತ್ರದ ಕುರಿತು ಚರ್ಚೆ ನಡೆಸಲಾಯಿತು ಭಯೋತ್ಪಾದನೆ ನಿಗ್ರಹಕ್ಕಾಗಿ ಎಲ್ಲಾ ರೀತಿಯ ಅಗತ್ಯ ಪರಿಣಾಮಕಾರಿ ಕ್ರಮಗಳನ್ನು ಕ್ಟೆಗೊಳ್ಳುವುದಾಗಿ ಬ್ರಿಕ್ಸ್ ರಾಷ್ಷಗಳು ವಿಶ್ವಾಸ ವ್ಯಕ್ತಪಡಿಸಿದವು

ಟೆಕ್ಸಾಸ್ ಇಂಡಿಯಾ ವೇದಿಕೆ ಒಂದು ಲಾಭ ರಹಿತ ಸಂಘಟನೆಯಾಗಿದೆ

ಪ್ರಧಾನಮಂತ್ರಿಯವರು ಈ ಸಮಾವೇಶ ಉದ್ದೇಶಿಸಿ ಭಾಷಣ ಮಾಡಲಿದ್ದು ಸಾಂಸ್ಕತಿಕ ಕಾರ್ಯಕ್ರಮಗಳು ಸಹ ನಡೆಯಲಿವೆ ಟೆಕ್ಸಾಸ್ ಇಂಡಿಯಾ ವೇದಿಕೆ ತನ್ನ ಸದಸ್ಯರುಗಳಿಗಾಗಿ ಉಚಿತವಾಗಿ ಪಾಸುಗಳ ವ್ಯವಸ್ನೆ ಮಾಡಿದೆ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಾಳೆಯಿಂದ ಮೊಜಾಂಬಿಕ್ ದೇಶದ ಪ್ರವಾಸ ಕೈಗೊಳ್ಳಲಿದ್ದಾರೆ ಉಭಯ ದೇಶಗಳ ನಡುವೆ ಮತ್ತು ಬಾಂಧವ್ಯ ಬಲವರ್ಧನೆಗೆ ಈ ಪ್ರವಾಸ ಸಹಕಾರಿಯಾಗಲಿದೆ ಮೂರು ದಿನಗಳ ಮೊಜಾಂಬಿಕ್ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ಅಲ್ಲಿನ ಅದ್ದಕ್ಷರು ರಕ್ಷಣಾ ಸಚಿವರು ವಿದೇಶಾಂಗ ಸಚಿವರು ಮತ್ತು ಮೊಜಾಂಬಿಕ್ನ ಒಳಾಡಳಿತ ಸಚಿವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಇದೇ ಸಂದರ್ಭದಲ್ಲಿ ವಿಶೇಷ ಆರ್ಥಿಕ ವಲಯದ ಕಣ್ಗಾವಲು ಬಿಳಿ ಪಡಗು ಮಾಹಿತಿಯ ಪಂಚಿಕೆ ಮತ್ತು ಹೈಡ್ರೋಗ್ರಾಫಿ ಸೇರಿದಂತೆ ಪಲವಾರು ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತದೆ